ಭಾರತೀಯ ರೈಲ್ವೆ ಪ್ರವಾಸೋದ್ಯಮ ಮತ್ತು ಆತಿಥ್ಯ ಹಗರಣ ಆರ್ಜೆಡಿ ವರಿಷ್ಠ ಲಾಲೂ ಪ್ರಸಾದ್ ಯಾದವ್ ಪತ್ನಿ ರಾಬ್ರಿ ದೇವಿ ಹಾಗೂ ಪುತ್ರ ತೇಜಸ್ವಿ ಯಾದವ್ಗೆ ದೆಹಲಿ ನ್ಯಾಯಾಲಯದಿಂದ ಜಾಮೀನು

ಏಷ್ಣನ್ ಗೇಮ್ಸ್ ಕ್ರೀಡಾಕೂಟ ಭಾರತ ಜಪಾನ್ ಮಹಿಳಾ ಹಾಕಿ ತಂಡಗಳಿಂದ ಇಂದು ಚಿನ್ನದ ಪದಕಕ್ಕಾಗಿ ಪೈಸೋಟ ಬಾಕ್ಸಿಂಗ್ನ ಸೆಮಿಫೈನಲ್ಸ್ನಲ್ಲಿ ಅಮಿತ್ ಪಂಗಲ್ ಹಾಗೂ ವಿಕಾಸ್ ಕೃಷ್ಣನ್ ಹೋರಾಟ

ಕಠ್ದಂಡು ಫೋಷಣೆಯನ್ನು ಅಂಗೀಕರಿಸಿದೆ ಬಾಂಗ್ಲಾದೇಶ ಭೂತಾನ್ ಭಾರತ ಮ್ಯಾನ್ಮಾರ್ ನೇಪಾಳ ಶ್ರೀಲಂಕಾ ಮತ್ತು ಥೈಲ್ಭಾಂಡ್ ಸದಸ್ತ ರಾಷ್ವಗಳ ನಾಯಕರ ಸಮ್ಮುಖದಲ್ಲಿ ಕಠ್ಠಂಡು ಘೋಷಣೆಯನ್ನು ಅಂಗೀಕರಿಸಲಾಯಿತು ನೇಪಾಳ ಪ್ರಧಾನಿ ಓಲಿ ಅವರು ಸಿದ್ದಪಡಿಸಿದ ಕರಡನ್ನು ಎಲ್ಲಾ ಸದಸ್ಯ ರಾಷ್ಟಗಳು ಒಮ್ಮತದಿಂದ ಸಮ್ಮತಿಸಿವೆ ವಿದೇಶಾಂಗ ಕಾರ್ಯದರ್ಶಿ ವಿಜಯ ಗೋಖಲೆ ಈ ಕುರಿತು ಮಾಹಿತಿ ನೀಡಿ ಬಿಮ್ಸ್ಟೆಕ್ ಗ್ರಿಡ್ ಅಂತರ್ ಸಂಪರ್ಕ ಸ್ಥಾಪನೆ ಕುರಿತ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಶೃಂಗಸಭೆಯಿಂದ ಹೊರ ಬರುವ ಫಲಿತಾಂಶವು ಸಂಸ್ಥೆಯ ಸಾಂಸ್ಟಿಕ ಅಡಿಪಾಯಕ್ಕೆ ಹೆಚ್ಚಿನ ಗಮನಹರಿಸುವ ಜೊತೆಗೆ ಬಿಮ್ಸ್ಟೆಕ್ನ್ನು ಭವಿಷ್ಠದಲ್ಲಿ ಮತ್ತಷ್ಟು ಬಲಪಡಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದೇ ವೇಳೆ ಥೈಲ್ಟಾಂಡ್ ಭೂತಾನ್ ಮ್ಹಾನ್ಕಾರ್ ದೇಶಗಳ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಇಂದು ಸಂಜೆ ನೇಪಾಳದ ಪ್ರಧಾನಮಂತ್ರಿ ಕೆ ಪಿ ಶರ್ಮ ಓಲಿ ಅವರೊಂದಿಗೂ ಸಮಾಲೋಚಿಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ನೇಪಾಳ ಪ್ರಧಾನಿ ಕೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಮ್ಯಾನ್ಮಾರ್ ಅಧ್ಯಕ್ಷ ವಿನ್ ಮೈಂಟ್ ಅವರನ್ನು ಭೇಟ ಮಾಡಿ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ ಕುರಿತು ಮಾತುಕತೆ ನಡೆಸಿದರು

ವಿದೇಶಾಂಗ ವ್ಲವಹಾರಗಳ ವಕ್ತಾರ ರವೀಶ್ ಕುಮಾರ್ ಈ ಕುರಿತು ಟ್ವೀಟ್ ಮಾಡಿ ಅಭಿವೃದ್ವಿಯಲ್ಲಿ ಸಹಕಾರ ಇಂಧನ ಹಾಗೂ ಮತ್ತಿತರ ವಲಯಗಳ ಬಾಂಧವ್ಯ ವೃದ್ಧಿ ಕುರಿತು ಉಭಯನಾಯಕರು ಸಮಾಲೋಚನೆ ನಡೆಸಿರುವುದಾಗಿ ಹೇಳಿದ್ದಾರೆ

ಇಂದು ಶೋಫಿಯಾನ್ ಪ್ರದೇಶದಲ್ಲಿ ಮತ್ತೆ ಶೊಲೀಸ್ ಸಿಬ್ಲಂದಿಯ ಇಬ್ಲರು ಸಂಬಂಧಿಕರನ್ನು ಅಪಹರಿಸಲಾಗಿದೆ ಇದಕ್ಕೂ ಮುಂಚೆ ಈ ಪ್ರಕರಣದಲ್ಲಿ ಓರ್ವ ಅಪಹೃತನನ್ನು ಶಂಕಿತ ಭಯೋತ್ವಾದಕರು ಬಿಡುಗಡೆಗೊಳಿಸಿದ್ದರು

ಅಪಹರಣಗೊಂಡವರಿಗಾಗಿ ಶೋಧ ಕಾರ್ಯಚರಣೆ ಮುಂದುವರೆದಿದೆ ಇದುವರೆಗೆ ಯಾವುದೇ ಭಯೋತ್ಪಾನಾ ಸಂಘಟನೆ ಇದರ ಹೊಣೆ ಹೊತ್ತುಕೊಂಡಿಲ್ಲ ಎಲ್ಲ ಅಪಹ್ಯತರು ಪುಲ್ವಾಮಾ ಅನಂತ್ನಾಗ್ ಶೋಫಿಯಾನ್ ಹಾಗೂ ಕುಲ್ಗಾಂವ್ ಜಿಲ್ಲೆಯ ಪೊಲೀಸ್ ಸಿಬ್ಬಂದಿಯ ಹತ್ತಿರದ ಸಂಬಂಧಿಕರಾಗಿದ್ದಾರೆ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 ಸಾಮಾನ್ಯ ಜನರನ್ನು ಅರ್ಥಿಕ ಒಳಗೊಳ್ಳುವಿಕೆ ವ್ಯಾಪ್ತಿಗೆ ತರುವ ಉದ್ದೇಶದಿಂದ ಕೈಗೆಟಕುವ ಎಲ್ಲರಿಗೂ ಸುಲಭವಾಗಿ ದೊರೆಯುವ ಹಾಗೂ ವಿಶ್ವಾಸಾರ್ಹ ಬ್ಯಾಂಕಿಂಗ್ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ಭಾರತೀಯ ಅಂಚೆ ಪೇಮೆಂಟ್ ಬ್ವಾಂಕ್ ಸ್ಥಾಪಿಸಲಾಗುತ್ತಿದೆ ದೇಶದ ಪ್ರತಿಯೊಬ್ಲರಿಗೂ ಭಾರತೀಯ ಅಂಚೆಯ ಮೂಲಕ ಬ್ಲಾಂಕಿಂಗ್ ಸೇವೆ ದೊರಕಿಸಿಕೊಡುವ ಉದ್ದೇಶದಿಂದ ಪೇಮೆಂಟ್ ಬ್ಹಾಂಕ್ ಸ್ವಾಪಿಸುತ್ತಿದ್ದು

ಜೈವಿಕ ತಂತ್ರಜ್ಞಾನ ಸಚಿವಾಲಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಹಾಗೂ ಅಂತರಾಷ್ಷೀಯ ಇಂಧನ ಸಂಸ್ಥೆಗಳ ಶುದ್ದ ಇಂಧನ ಪರಿವರ್ತನೆಗಾಗಿ ಒಡಂಬಡಿಕೆಗೆ ಸಹಿ ಹಾಕಿವೆ ಈ ಒಡಂಬಡಿಕೆಯಿಂದಾಗಿ ಇಂಧನ ನೀತಿ ಹಂಚಿಕೆ ಮತ್ತು ಸಂಶೋಧನೆಯ ಅಭಿವೃದ್ದಿಗೆ ಸಹಕಾರಿಯಾಗಲಿದ್ದು ಭಾರತದಲ್ಲಿ ಶುದ್ದ ಇಂಧನದ ಶ್ರದರ್ಶನಗಳಗೂ ಇದರಿಂದ ಅನುಕೂಲವಾಗಲಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗು ಭೂ ವಿಜ್ಞಾನ ಸಚಿವ ಡಾ ಹರ್ಷವರ್ಧನ್ ಈ ಉಪಕ್ರಮವನ್ನು ಸ್ವಾಗತಿಸಿದ್ದು ಇಂಧನಕ್ಕೆ ಸಂಬಂಧಿಸಿದ ದತ್ತಾಂಶ ಹಾಗೂ ಅದರ ವಿಶ್ಲೇಷಣೆಗೆ ಭಾರತ ಎಲ್ಲಾ ರೀತಿಯಲ್ಲೂ ಸಹಕರಿಸಲಿದೆ ಎಂದರು ಭಾರತ ಶುದ್ಧ ಇಂಧನ ಅಭಿವೃದ್ಧಿ ಕೇಂದ್ರ ಹಂತದಲ್ಲಿದೆ ಎಂದು ಅಂತರಾಷ್ಷೀಯ ಇಂಧನ ಸಂಸ್ವೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾ ಬಿರೋಲ್ ತಿಳಿಸಿದ್ದಾರೆ ಭಾರತೀಯ ರೈಲ್ವೆಯ ಪ್ರವಾಸೋದ್ಯಮ ಹಾಗೂ ಆತಿಥ್ಯ ವಲಯದ ಹಗರಣಕ್ಕೆ ಸಂಬಂಧಿಸಿದಂತೆ ಆರ್ಜೆಡಿ ಮುಖ್ಯಸ್ಥ ಲಾಲೂ ಪ್ರಸಾದ್ ಯಾದವ್ ಅವರ ಪತ್ನಿ ರಾಬ್ರಿ ದೇವಿ ಹಾಗೂ ಪುತ್ರ ತೇಜಸ್ವಿ ಯಾದವ್ ಅವರಿಗೆ ದೆಹಲಿ ಹೈಕೋರ್ಟ್ ಜಾಮೀನು ನೀಡಿದೆ ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿ ಅರುಣ್ ಭಾರದ್ವಾಚ್ ಜಾಮೀನು ನೀಡಿದ್ದು

ಹಗರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಾಕ್ಷ್ವಾಧಾರಗಳು ಇವೆ ಎಂದು ಹೇಳಿತು ಕಳೆದ ಜುಲೈನಲ್ಲಿ ಸಿಬಿಐ ಪಾಟ್ನಾ

ಯಾವುದೇ ರೀತಿಯ ಅಹಿತಕರ ಫಟನೆಗಳು ನಡೆದ ಬಗ್ಗೆ ವರದಿಯಾಗಿಲ್ಲ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

ರಾಜ್ಯ ಚುನಾವಣಾ ಆಯೋಗ ಇದೇ ಮೊದಲ ಬಾರಿಗೆ ಈ ಚುನಾವಣೆಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಇವಿಎಂ ಯಂತ್ರವನ್ನು ಬಳಕೆ ಮಾಡುತ್ತಿದೆ

ನವದೆಹಲಿಯಲ್ಲಿ ನಿನ್ನೆ ಸಿಐಐ ಕಚೇರಿ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇತರ ದೇತಗಳು ಕಡಿಮೆ ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದು ಭಾರತ ಉತ್ತಮ ಪ್ರಗತಿ ಪಥದತ್ತ ಸಾಗುತ್ತಿದೆ ಎಂದು ಹೇಳಿದರು ದೇಶದ ಬೆಳವಣಿಗೆಯಲ್ಲಿ ಭಾರತೀಯ ಸ್ಫರ್ಧಾತ್ಕಕ ಆಯೋಗದ ಪಾತ್ರ ಕುರಿತು ಮಾತನಾಡಿದ ಅರುಣ್ ಜೇಟ್ಲ ದೇಶದಲ್ಲಿ ಹಲವು ವಲಯಗಳಲ್ಲಿ ಪ್ರಗತಿ ವಿಸ್ತಾರಗೊಳ್ಳುವ ಅವಕಾಶಗಳು ಹೆಚ್ಚಾಗಿದ್ದು ದೇಶೀಯ ಹಾಗೂ ಅಂತಾರಾಷ್ಟೀಯ ವಲಯದ ಉತ್ಪಾದಕರು ಸೂಕ್ತವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಭಾರತದ ಗೋಲ್ಡ್ ಚಲನಚಿತ್ರ ಸೌದಿ ಅರೇಬಿಯಾದಲ್ಲಿ ಬಿಡುಗಡೆಗೊಳ್ಳುತ್ತಿರುವ ಮೊದಲ ಬಾಲಿವುಡ್ ಚಿತ್ರವಾಗಲಿದೆ ಈ ವಿಷಯವನ್ನು ನಟ ಅಕ್ಷಯ್ ಕುಮಾರ್ ಟ್ವಿಟರ್ ಮೂಲಕ ತಿಳಿಸಿದ್ದಾರೆ

ಚಿನ್ನದ ಪದಕಕ್ಕಾಗಿ ಇಂದು ಜಪಾನ್ ವಿರುದ್ಧ ಹೋರಾಟ ನಡೆಸಲಿದೆ ಬಾಕ್ಲಿಂಗ್ನಲ್ಲಿ ವಿಕಾಸ್ ಕೃಷ್ಣನ್ ಹಾಗೂ ಅಮಿತ್ ಪಾಂಗಲ್ ಸೆಮಿಫೈನಲ್ಸ್ನಲ್ಲಿ ತನ್ನ ಹೋರಾಟ ಮುಂದುವರೆಸಲಿದ್ದಾರೆ

ಹಿಮಾ ದಾಸ್ ಎಂ

ಚ್ಹೆತ್ರ ಅವರು ಕಂಚಿನ ಪದಕ ಪಡೆದರು